ಭಾನುವಾರ ಮತದಾನ ನಡೆಯಲಿದೆ

ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ರೋಡ್ ಶೋ ವೇಳೆ ಮಂಗಳವಾರ ಹಿಂಸಾಚಾರ ನಡೆದ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಅಲ್ಲಿ ಚುನಾವಣಾ ಪ್ರಜಾರದ ಅವಧಿಯನ್ನು ನಿಗದಿಗಿಂತ ಒಂದು ದಿನ ಮೊದಲೇ ಮುಕ್ತಾಯಗೊಳಿಸುವಂತೆ ಆದೇಶಿಸಿತ್ತು

ವಿವಿಧ ರಾಜಕೀಯ ಪಕ್ಷಗಳ ತಾರಾ ಪ್ರಜಾರಕರು ಮತದಾರರನ್ನು ಸೆಳೆಯಲು ಅಂತಿಮ ಕಸರತ್ತು ನಡೆಸುತ್ತಿದ್ಲಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಮಧ್ಯಪ್ರದೇಶದ ಖಾರ್ಗೋನ್ನಲ್ಲಿ ಚುನಾವಣಾ ರ್ನಾಲಿ ಉದ್ಲೇಶಿಸಿ ಭಾಷಣ ಮಾಡಲಿದ್ದಾರೆ ಕಾಂಗ್ರೆಸ್ ಅಧ್ವಕ್ಷ ರಾಹುಲ್ ಗಾಂಧಿ ಹಿಮಾಚಲಪ್ರದೇಶದ ಸೋಲನ್ನಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ದರ್ಶಿ ಪ್ರಿಯಾಂಕ ಗಾಂಧಿ ವಾದ್ರಾ ಉತ್ತರ ಪ್ರದೇಶದ ಮಿರ್ಜಾಮರದಲ್ಲಿ ರೋಡ್ ಶೋ ನಡೆಸುವರು ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಮಿರ್ಜಾಮರದಲ್ಲಿ ಚುನಾವಣಾ ರ್ಕಾಲಿ ಉದ್ದೇಶಿಸಿ ಮಾತನಾಡುವರು

ಆಯೋಗ ತಿರುವನಂತಮರದಲ್ಲಿ ಬಿಡುಗಡೆ ಮಾಡಿರುವ ಹೇಳಿಕೆಯಂತೆ ಕಾಸರಗೋಡು ಕ್ಷೇತ್ರದ ಕಲ್ಲೈಸ್ಲೇರಿಯ ಮೂರು ಮತಗಟ್ಟಿಗಳಲ್ಲಿ ಮತ್ತು ಕಣ್ಣೂರಿನ ತಲಿಪರಂಬದ ಒಂದು ಮತಗಟ್ಟೆಯಲ್ಲಿ ಮರು ಮತದಾನ ನಡೆಸಲಾಗುವುದು ಎಂದು ತಿಳಿಸಿದೆ ಆಡಳಿತಾರೂಡ ಸಿಪಿಐಎಂ ನಕಲಿ ಮತದಾನ ನಡೆಸಿದೆ ಎಂದು ಆರೋಪಿಸಿದ್ದ ಪ್ರತಿಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿ ಮರು ಮತದಾನ ನಡೆಸುವ ಚುನಾವಣಾ ಆಯೋಗದ ತೀರ್ಮಾನವನ್ನು ಸ್ವಾಗತಿಸಿವೆ ಸ್ಪಷ್ಟ ವಲಯವಾರು ವಿಸ್ಲೇಷಣೆ ಅಧಿರಿತ ತಂತ್ರಗಾರಿಕೆಯಿಂದ ಬಂಡವಾಳ ಪೂಡಿಕೆ ಮಾಡುವುದರಿಂದ ಭಾರತದ ಅರ್ಥಿಕ ಪ್ರಗತಿ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ಕೇಂದ್ರ ವಾಣಿಜ್ಯ ಖಾತೆ ಸಚಿವ ಸುರೇಶ್ ಪ್ರಭು ಹೇಳಿದ್ದಾರೆ ಭಾರತೀಯ ಉದ್ದಮಗಳ ಒಕ್ಕೂಟ ಮುಂಬೈನಲ್ಲಿ ನಿನ್ನೆ ಆಯೋಜಿಸಿದ್ದ ಪಾಲಿಸಿ ರೌಂಡ್ ಟೇಬಲ್ ಕಾರ್ಯಕ್ರಮದಲ್ಲಿ ಸಚಿವರು ಮಾತನಾಡಿದರು ಸಮಗ್ರ ಆರ್ಥಿಕ ಬೆಳವಣಿಗೆ ಪಾಗೂ ಪ್ರಗತಿಗಾಗಿ ಜಿಲ್ಲೆಯ ಅಭಿವೃದ್ಧಿ ಮೇಲೆ ಗಮನ ಕೇಂದ್ರೀಕರಿಸುವುದು ಮುಖ್ಯವಾಗಿದೆ ಎಂದು ತಿಳಿಸಿದರು ಅಮೆರಿಕಾ ಮತ್ತು ಚೀನಾ ನಡುವಿನ ಅರ್ಥಿಕ ವ್ಯವಹಾರ ಸಂಕಷ್ಷದಿಂದಾಗಿ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಅನಿಶ್ವಿತತೆಯಲ್ಲಿದೆ ಇದರಿಂದಾಗಿ ಭಾರತ ರಫ್ತು ಹೆಚ್ಚಳದ ಬಗ್ಗೆ ಗಮನಹರಿಸಿ ಇನ್ನೂ ಹೆಚ್ಚಿನ ಪ್ರಯೋಜನ ಪಡೆಯಲು ಇದು ಸರಿಯಾದ ಸಮಯ ಎಂದು ಸಚಿವರು ಹೇಳಿದರು ಕಾರ್ಯಕ್ರಮದಲ್ಲಿ ದೇಶೀಯ ಬಂಡವಾಳ ಪೂಡಿಕೆ ಹೆಚ್ಚಳ ಹಾಗೂ ವಿದೇಶಿ ಬಂಡವಾಳವನ್ನು ಆಕರ್ಷಿಸುವ ಕುರಿತಂತೆ ಉದ್ದೇಶಮೂರ್ವಕ ಚರ್ಚೆ ನಡೆಯಿತು ಕ್ಕಾನ್ ಚಲನಚಿತ್ರೋತ್ಸವದ ವೇಳೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಕಾರ್ಯದರ್ಶಿ ಅಮಿತ್ ಖರೆ ನೇತೃತ್ವದ ಭಾರತೀಯ ನಿಯೋಗ ಪಲವು ರಾಷ್ಟಗಳ ಚಲನಚಿತ್ರ ಆಯುತ್ತರನ್ನು ಭೇಟಿ ಮಾಡಿ ಸಮಾಲೋಜಿಸಿದೆ ಸಭೆಯ ವೇಳೆ ಭಾರತದಲ್ಲಿ ಲಭ್ಯವಿರುವ ತಾಂತ್ರಿಕ ಹಾಗೂ ವೃತ್ತಿಪರ ಕೌಶಲ್ಕ ಹೊಂದಿರುವ ಮಾನವ ಸಂಪನ್ಮೂಲ ಹಾಗೂ ಸೌಕರ್ಯಗಳ ಬಳಕೆ ವಿಷಯಗಳನ್ನು ನಿಯೋಗ ಮನವರಿಕೆ ಮಾಡಿಕೊಟ್ಟದೆ ಅಧಿಕೃತ ಪ್ರಕಟಣೆಯ ಪ್ರಕಾರ ಚಲನಚಿತ್ರಗಳಲ್ಲಿ ಪಾಲುದಾರಿಕೆ ಅವಕಾಶಗಳನ್ನು ಸೃಷ್ಟಿಸುವುದು ಮತ್ತು ಚಿತ್ರೋತ್ಸವದಲ್ಲಿ ಪಾಲ್ಗೊಂಡಿರುವ ರಾಷ್ಟಗಳಲ್ಲಿ ಸಹ ನಿರ್ಮಾಣ ಕಾರ್ಯ ಕೈಗೊಳ್ಳಲು ಇರುವ ಅವಕಾಶಗಳ ಬಗ್ಗೆ ಚರ್ಚೆಯಲ್ಲಿ ಹೆಚ್ಚು ಒತ್ತು ನೀಡಲಾಯಿತು ಎಂದು ಹೇಳಲಾಗಿದೆ ನಿಯೋಗ ಇಕ್ರೇಲ್ನ ಸಂಸ್ಟತಿ ಮತ್ತು ಕ್ರೀಡಾ ಸಚಿವಾಲಯದ ಚಲನಚಿತ್ರ ಇಲಾಖೆ ಮತ್ತು ಮಂಡಳಿಯ ನಿರ್ದೇಶಕ ಇತಿ ಕೊಹೆನ್ ಅವರನ್ನು ಭೇಟಿ ಮಾಡಿತು

ಜಮ್ಮು ಮತ್ತು ಕಾಶ್ಮೀರದ ಶೋಪಿಯಾನ್ ಹಾಗೂ ಮಲ್ವಾಮಾ ಜಿಲ್ಲೆಗಳಲ್ಲಿ ನಡೆದ ಪ್ರತ್ಯೇಕ ಕಾರ್ಯಾಚರಣೆಗಳಲ್ಲಿ ಆರು ಉಗ್ರರು ಪತರಾಗಿದ್ದು ಓರ್ವ ಸೈನಿಕ ಮತಾತ್ಮರಾಗಿದ್ದಾರೆ

ಈ ಉಗ್ರರು ಹಿಝ್ಬುಲ್ ಮುಜಾಹಿದ್ದೀನ್ ಸಂಘಟನೆಗೆ ಸೇರಿದವರೆಂದು ಪತ್ತೆಯಾಗಿದೆ ಪಾಕಿಸ್ತಾನಿ ಪ್ರಜೆ ಸೇರಿದಂತೆ ಜೈಷ್ ಎ ಮೊಪಮದ್ ಸಂಘಟನೆಗೆ ಸೇರಿದ ಮೂವರು ಉಗ್ರರು ಮಲ್ವಾಮ ಜಿಲ್ಲೆಯ ದಾಲಿಹೋರಾ ಗ್ರಾಮದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಹತರಾಗಿದ್ದಾರೆ ಗುಂಡಿನ ಚಕಮಕಿಯಲ್ಲಿ ಓರ್ವ ಯೋಧ ಸಾವನ್ನಪ್ಪಿದ್ದಾನೆ ಕಾರ್ಯಾಚರಣೆ ನಡೆದ ಸ್ಥಳದಿಂದ ಅಪಾರ ಪ್ರಮಾಣದ ಶಸ್ತಾಸ್ತ ಹಾಗೂ ಮದ್ದುಗುಂಡುಗಳನ್ನು ವರಪಡಿಸಿಕೊಳ್ಳಲಾಗಿದೆ ಎಂದು ರಾಜ್ಯ ಮೊಲೀಸ್ ಮಹಾನಿರ್ದೇಶಕ ದಿಲ್ಬಾಗ್ ಸಿಂಗ್ ಆಕಾಶವಾಣಿ ಸುದ್ದಿವಿಭಾಗಕ್ಕೆ ಮಾಹಿತಿ ನೀಡಿದ್ದಾರೆ

ದುಬೈನಲ್ಲಿ ಕಳೆದ ರಾತ್ರಿ ನಾಗರಿಕ ವಿಮಾನಯಾನ ಪಾಧಿಕಾರ ಈ ವಿಷಯ ತಿಳಿಸಿದೆ

ಘಟನೆಯ ಬಗ್ಗೆ ತನಿಖೆ ಪ್ರಗತಿಯಲ್ಲಿದೆ

ಸದ್ಯದಲ್ಲೇ ಅವರನ್ನು ಸ್ವದೇಶಕ್ಕೆ ಕರೆತರುವ ಪ್ರಕ್ರಿಯೆ ಆರಂಭವಾಗಿದೆ ಸೌದಿ ಅರೇಬಿಯಾದಲ್ಲಿನ ಭಾರತದ ರಾಯಭಾರಿ ಡಾ ಪಸುಫ್ ಸಯೀದ್ ಕಳೆದ ರಾತ್ರಿ ಕೆಲಸಗಾರರೊಂದಿಗೆ ಇಫ್ತಾರ್ ಕೂಟದ ವೇಳೆ ಈ ವಿಷಯ ತಿಳಿಸಿದ್ದಾರೆ ಉಳಿದ ಭಾರತೀಯ ಕೆಲಸಗಾರರಿಗೆ ನಿರ್ಗಮನ ವೀಸಾ ಪಡೆದುಕೊಳ್ಳಲು ರಾಯಭಾರ ಕಚೇರಿ ಶ್ರಮಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ

ಈಶಾನ್ಯ ಗಡಿ ಭಾಗದ ಮೂಲಕ ಈ ಜಾಲ ಉನ್ನತ ಗುಣಮಟ್ಟದ ಡ್ರೋಣ್ ರಿಮೋಟ್ ಆಧಾರಿತ ಪೆಲಿಕಾಪ್ಟರ್ಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದವು

ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಹಮದಾಬಾದ್ ಮೂಲದ ರೂವಾರಿಯೊಬ್ಬನನ್ನು ನಿನ್ನೆ ಬಂಧಿಸಲಾಗಿದೆ ಆದರೆ ಆತನ ವಿವರಗಳನ್ನು ಬಹಿರಂಗಪಡಿಸಿಲ್ಲ ಚೀನಾದಿಂದ ಮ್ಯಾನ್ಹಾರ್ ಮಾರ್ಗವಾಗಿ ಭಾರತಕ್ಕೆ ದ್ರೋಣ್ಗಳನ್ನು ಕಳ್ಳಸಾಗಣೆ ಮೂಲಕ ತರಿಸಲಾಗುತ್ತಿತ್ತು ಈ ಜಾಲದಲ್ಲಿ ಪಾಕಿಸ್ತಾನ ಮೂಲದ ಕೆಲವು ಕಳ್ಳಸಾಗಣಿಕೆ ತಂಡಗಳು ಹಾಗೂ ಸಂಸ್ಲೆಗಳು ಭಾಗಿಯಾಗಿವೆ ಎಂದು ತಿಳಿದು ಬಂದಿದೆ ರಾಷ್ಷೀಯ ಭದ್ರತಾ ಪಡೆ ಎನ್ಎಸ್ಸಜಿ ಕಮಾಂಡೋಗಳು ವಿಶ್ವದ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಅನ್ನು ಮೊದಲ ಪ್ರಯತ್ನದಲ್ಲೇ ಯಶಸ್ವಿಯಾಗಿ ಏರಿದ್ದಾರೆ ಲೆಫ್ಟಿನೆಂಟ್ ಕರ್ನಲ್ ಜೆ

ಎನ್ಎಸ್ಜಿ ಮಹಾನಿರ್ದೇಶಕ ಸುದೀಪ್ ಲಕ್ತಾಕಿಯಾ ತಂಡವನ್ನು ಅಭಿನಂದಿಸಿ ಪ್ರತಿಕೂಲ ಹವಾಮಾನದಲ್ಲಿ ಪರ್ವತವನ್ನೇರುವುದಕ್ಕೆ ಬದ್ದತೆ ಧೈರ್ಯ ಹಾಗೂ ಬಹುವಿಧದ ಕೌಶಲ್ತ ಅಗತ್ವವಿತ್ತು ಆದನ್ನು ಯೋಧರು ಅಳವಡಿಸಿಕೊಂಡು ಈ ಸಾಧನೆ ಮಾಡಿದ್ದಾರೆಂದರು

ತಮ್ನ ಇತ್ತೀಚಿನ ಭಾರತ ಭೇಟಿಯಿಂದಾಗಿ ಆಮೆರಿಕ ಭಾರತದ ನಡುವಿನ ದ್ವಿಪಕ್ಷೀಯ ನೌಕಾ ಸಂಬಂಧ ಬಲವರ್ಧನೆ ನಿಟ್ಟಿನಲ್ಲಿ ಗಂಭೀರ ಅವಕಾಶ ಒದಗಿತ್ತು ಎಂದು ಅಮೆರಿಕದ ನೌಕಾ ಪಡೆ ಮುಖ್ಯಸ್ವ ಅಡ್ವಿರಲ್ ಜಾನ್ ರಿಚರ್ಡ್ಸನ್ ಹೇಳಿದ್ದಾರೆ ಅಲ್ಲದೆ ಇಂಡೋ ಫೆಸಿಫಿಕ್ ಪ್ರಾಂತ್ವದಲ್ಲಿ ಕಾರ್ಯತಂತ್ರ ಪಾಲುದಾರಿಕೆ ಬಗ್ಗೆ ಹೆಚ್ಚಿನ ಜಾಗ್ವತಿ ಮೂಡಿಸಿ ಬಹು ಪಂತದ ಕಾರ್ಯಾಚರಣೆ ಕೈಗೊಳ್ಳುವ ಕುರಿತು ಮಾಹಿತಿ ಪಂಚಿಕೊಳ್ಳಲು ಪ್ರವಾಸ ಸಹಕಾರಿಯಾಗಿತ್ತು ಎಂದು ತಿಳಿಸಿದ್ದಾರೆ ಕಳೆದ ಮಂಗಳವಾರದ ವರೆಗೆ ಮೂರು ದಿನಗಳ ಭಾರತ ಪ್ರವಾಸ ಕೈಗೊಂಡಿದ್ದ ರಿಚರ್ಡ್ಸನ್ ಭಾರತದ ನೌಕಾಪಡೆ ಮುಖ್ಯಸ್ವ ಅಡ್ಡಿರಲ್ ಸುನೀಲ್ ಲಾಂಬಾ ಮತ್ತು ಇತರೆ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಎರಡೂ ದೇಶಗಳ ನೌಕಾ ಪಡೆಗಳು ಜಂಟಿ ಅಭ್ಯಾಸ ನಡೆಸುವ ಬಗ್ಗೆ ಸಮಾಲೋಚಿಸಿದ್ದರು

ಸೌದಿ ಅರೇಬಿಯಾದ ದಾಳಿಯ ಕುರಿತು ಕೇಳಲಾದ ಪ್ರಶ್ನೆಗೆ ಪ್ರತಿಕ್ರಿಯಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಭಾರತ ಭಯೋತ್ಪಾದನೆಯ ವಿರುದ್ದ ಹೋರಾಟಕ್ಕೆ ಬದ್ದವಾಗಿದೆ ಮತ್ತು ಎಲ್ಲಾ ಬಗೆಯ ಹಿಂಸೆಗಳನ್ನು ವಿರೋಧಿಸುತ್ತದೆ ಎಂದು ಹೇಳಿದರು ಪೂರ್ವ ಪಶ್ಚಿಮ ಕೊಳವೆ ಮಾರ್ಗದ ಎರಡು ತೈಲ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯಿಂದಾಗಿ ಬೆಂಕಿ ಹೊತ್ತಿಕೊಂಡು ಒಂದು ಪಂಪಿಂಗ್ ಕೇಂದ್ರಕ್ತೆ ಹಾನಿಯಾಗಿದೆ ಮಲೇಷ್ಠಾದಲ್ಲಿ ಐಸಿಸ್ ಉಗ್ರ ಸಂಘಟನೆಯಿಂದ ಪ್ರೇರೇಪಿತವಾಗಿದ್ದ ಮೂವರು ಉಗ್ರಗಾಮಿಗಳನ್ನು ಬಂಧಿಸಲಾಗಿದೆ ದೇಶದಲ್ಲಿ ಮುಖ್ಲಮೇತರ ಧಾರ್ಮಿಕ ಸ್ವಳಗಳ ಮೇಲೆ ದಾಳಿ ನಡೆಸುವ ಯೋಜನೆಗಳನ್ನು ಅವರು ರೂಪಿಸಿದ್ದಾರೆ ಎನ್ನಲಾಗಿದೆ

ಇದರಲ್ಲಿ ಸಾವಿರಾರು ಭಾರತೀಯ ವ್ಯಕ್ತಿಪರು ಮತ್ತು ಕೌಶಲ್ಯ ಹೊಂದಿದ ಕಾರ್ಮಿಕರು ಸೇರಿದ್ದಾರೆ ಗ್ರೀನ್ ಕಾರ್ಡ್ ಅಥವಾ ಖಾಯಂ ಪೌರತ್ವ ಪಡೆಯಲು ಕಾಯುತ್ತಿರುವವರಿಗೆ ಇದು ಸಹಕಾರಿಯಾಗಲಿದೆ ಉದ್ದೇಶಿತ ವ್ಯವಸ್ಥೆಯಲ್ಲಿ ವಯಸ್ಸು ಜ್ಞಾನ ಉದ್ದೋಗಾವಕಾಶಗಳು ಮತ್ತು ನಾಗರಿಕ ಪ್ರಜ್ಞೆ ಮತ್ತಿತರ ಅಂತಗಳಿಗೆ ಒತ್ತು ನೀಡಲಾಗುವುದು ಎಂದು ಟ್ರಂಪ್ ಹೇಳಿದ್ದಾರೆ